ರಾಷ್ಷ ಐದು ಟ್ರಲಿಯನ್ ಡಾಲರ್ ಅರ್ಥವ್ಯವಸ್ಥೆಯಾಗಿ ಹೊರಹೊಮ್ಮುವಲ್ಲಿ ಕರ್ನಾಟಕದ ಕೊಡುಗೆ ಮಹತ್ವದ್ದು ಮುಖ್ಯಮಂತ್ರಿ ಬಿ

ರಾಷ್ಟಪತಿ ರಾಮನಾಥ್ ಕೋವಿಂದ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹುತಾತ್ಮ ಯೋಧರಿಗೆ ಶ್ರದ್ದಾಂಜಲಿ ಅರ್ಪಿಸಿದರು ರಾಷ್ಸಪತಿ ರಾಮನಾಥ್ ಕೋವಿಂದ್ ತಮ್ನ ಸಂದೇತದಲ್ಲಿ ಧೀರ ಯೋಧರ ತ್ನಾಗ ಮತ್ತು ಬಲಿದಾನಕ್ಕೆ ರಾಷ್ಸ ನಮನ ಸಲ್ಲಿಸುತ್ತದೆ ಎಲ್ಲ ಸ್ವರೂಪದ ಭಯೋತ್ವಾದನೆಯನ್ನು ನಿರ್ಮೂಲನೆ ಮಾಡಲು ದೇಶ ದ್ವಢವಾಗಿ ಮುನ್ನಡೆಯಲಿದೆ ಎಂದು ಟ್ವೀಟ್ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಷ್ವದ ಸೇವೆ ಮತ್ತು ರಕ್ಷಣೆಗಾಗಿ ಹುತಾತ್ಮ ಯೋಧರು ಅಸಾಧಾರಣ ಕೊಡುಗೆ ನೀಡಿದ್ದಾರೆ ಇವರ ತ್ಯಾಗ ಮತ್ತು ಬಲಿದಾನವನ್ನು ರಾಷ್ವ ಎಂದಿಗೂ ಮರೆಯದು ಎಂದು ಟ್ವೀಟ್ ಮಾಡಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಗೃಹ ಸಚಿವ ಅಮಿತ್ ಷಾ ಸಚಿವರಾದ ಸ್ಥತಿ ಇರಾನಿ ಹರ್ದೀಪ್ಸಿಂಗ್ ಮರಿ ಮತ್ತಿತರರು ಹುತಾತ್ನ ಯೋಧರ ಕೊಡುಗೆ ಸ್ಪರಿಸಿದ್ದಾರೆ

ಸಾರಿಗೆ ಬಂದರು ಸಂಸ್ಕತಿ ಮತ್ತು ಕೈಗಾರಿಕೆ ಹಾಗೂ ಬೌದ್ಧಿಕ ಆಸ್ತಿ ಪಕ್ಕು ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ಕುರಿತು ಒಡಂಬಡಿಕೆಗಳು ಏರ್ಪಟ್ಟವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಪೋರ್ಚುಗೀಸ್ ಅಧ್ಯಕ್ಷ ಮಾರ್ಸೆಲೋ ರೆಬೆಲೋ ಡಿಸೋಜಾ ನಡುವೆ ವಿಸ್ತತ ಮಾತುಕತೆ ನಂತರ ಈ ಒಪ್ಪಂದ ನಡೆಯಿತು ಈ ಕುರಿತು ವಿವರ ನೀಡಿದ ವಿದೇಶಾಂಗ ವಕ್ತಾರ ರವೀಶ್ಕುಮಾರ್ ವಿವಿಧ ವಲಯಗಳಲ್ಲಿ ಭಾರತ ಮತ್ತು ಪೋರ್ಚುಗಲ್ ಪಾಲುದಾರಿಕೆ ಬಲವರ್ಧನೆ ನಿಟ್ಟಿನಲ್ಲಿ ಮಾತುಕತೆಗಳು ನಡೆದವು ಎಂದರು ನಾಲ್ಲು ದಿನಗಳ ಭೇಟಗಾಗಿ ಪೋರ್ಚುಗೀಸ್ ಅಧ್ಯಕ್ಷ ಮಾರ್ಸೆಲೋ ರೆಬೆಲೋ ಡಿಸೋಜಾ ನಿನ್ನೆ ದೆಹಲಿಗೆ ಆಗಮಿಸಿದ್ದರು ಇಂದು ಬೆಳಿಗ್ಗೆ ರಾಷ್ಟಪತಿ ಭವನದಲ್ಲಿ ಅವರಿಗೆ ಔಪಚಾರಿಕ ಸ್ವಾಗತ ಕೋರಲಾಯಿತು ಇಂದು ಸಂಜೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ರೆಬೇಲೋ ಡಿಸೋಜಾ ಅವರಿಗಾಗಿ ದಿತಣಕೂಟ ಏರ್ಪಡಿಸಿದ್ದಾರೆ ನಿರ್ಭಯ ಪ್ರಕರಣದ ತಪ್ಪಿತಸ್ವರ ಕ್ಷಮಾದಾನ ಅರ್ಜೆಯನ್ನು ರಾಷ್ಷಪತಿಯವರು ತಿರಸ್ಕರಿಸಿದ್ದನ್ನು ಪ್ರತ್ನಿಸಿ ಸಲ್ಲಿಕೆಯಾದ ಅರ್ಜೆಯನ್ನು ಸುಪ್ರೀಂ ಕೋರ್ಟ್ ಇಂದು ವಜಾಗೊಳಿಸಿದೆ

ಈ ಕುರಿತು ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಆರ್ ಭಾನುಮತಿ ಅಶೋಕ್ ಭೂಷಣ್ ಮತ್ತು ಎ

ಬೋಪಣ್ಣ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಕ್ಷಮಾದಾನ ಅರ್ಜ ವಜಾಗೊಳಿಸಿದ ನಿರ್ಧಾರವನ್ನು ಪರಾಮರ್ಶಿಸುವ ಅಗತ್ನವಿಲ್ಲ ಎಂದು ಅಭಿಪ್ರಾಯಪಟ್ಟದೆ ಮೇವು ಹಗರಣ ಪ್ರಕರಣದ ಜಾಮೀನು ಅರ್ಜಿಗೆ ಸಂಬಂಧಿಸಿದಂತೆ ರಾಷ್ಷೀಯ ಜನತಾದಳ ವರಿಷ್ಣ ಲಾಲೂ ಪ್ರಸಾದ್ ಯಾದವ್ ಅವರಿಗೆ ಸುಪ್ರೀಂ ಕೋರ್ಟ್ ಇಂದು ನೋಟಸ್ ಜಾರಿಗೊಳಿಸಿದೆ ಮೇವು ಪಗರಣಗಳ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಜಾರ್ಖಂಡ್ ಹೈಕೋರ್ಟ್ ಲಾಲೂಪ್ರಸಾದ್ ಯಾದವ್ ಅವರಿಗೆ ಜಾಮೀನು ನೀಡಿದ್ದು ಇದನ್ನು ಪ್ರತ್ನಿಸಿ ಸಿಬಿಐ ಮೇಲ್ಲನವಿ ಸಲ್ಲಿಸಿತ್ತು ಈ ಕುರಿತು ಮುಖ್ಯ ನ್ಯಾಯಮೂರ್ತಿ ಎಸ್ ಎ ಬೊಬ್ಡೆ ನೇತೃತ್ವದ ವಿಭಾಗೀಯ ಪೀಠ ಪ್ರತಿಕ್ರಿಯೆ ಕೇಳ ಲಾಲೂ ಯಾದವ್ ಅವರಿಗೆ ನೋಟಸ್ ಜಾರಿಗೊಳಿಸಿದೆ

ಎಸ್ ಯಡಿಯೂರಪ್ಪ ಹೇಳಿದ್ದಾರೆ

ರಾಜ್ಯದಲ್ಲಿ ಸುಗಮ ವಹಿವಾಟು ನಡೆಸಲು ಅಗತ್ಯವಿರುವ ವಾತಾವರಣ ಕಲ್ಪಿಸಲು ಸರ್ಕಾರ ಬದ್ದವಾಗಿದೆ ಕರ್ನಾಟಕ ಮಾಹಿತಿ ತಂತ್ರಜ್ಞಾನ ವಲಯದಲ್ಲಿ ಮುಂಚೂಣಿಯಲ್ಲಿದೆ ಏರೋಸ್ಪೇಸ್ ಆಟೋಮೊಬೈಲ್ ಎಲೆಕ್ಟಿಕ್ ವಾಹನಗಳು ಮತ್ತು ಆಧುನಿಕ ಬಯೋಟೆಕ್ ತಂತ್ರಜ್ಙಾನ ವಲಯದಲ್ಲಿ ಬೆಳವಣಿಗೆ ಕಾಣುತ್ತಿದೆ

ಆದರೆ ಆದೇಶ ಪಾಲನೆ ಮಾಡದ ಸಂಸ್ವೆಯ ಕ್ರಮದ ವಿರುದ್ದ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಪೀಠ ನ್ಯಾಯಾಂಗ ನಿಂದನೆ ನೋಟಿಸ್ ಜಾರಿಗೊಳಿಸಿದೆ

ನ್ವಾಯಮೂರ್ತಿಗಳಾದ ಅರುಣ್ ಮಿಶ್ರಾ ಎಸ್ ಅಬ್ದುಲ್ ನಜೀರ್ ಮತ್ತು ಎಂ ಆರ್ ಶಾ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಈ ಆದೇಶ ನೀಡಿದೆ

ಈ ಇಬ್ಬರು ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜೆಯನ್ನು ನ್ಯಾಯಮೂರ್ತಿ ಪಿ ಡಿ ನಾಯಕ್ ತಿರಸ್ಕರಿಸಿದ್ದಾರೆ ಆದರೂ ಈ ಇಬ್ಬರಿಗೆ ನೀಡಲಾಗಿದ್ದ ಬಂಧನ ವಾರಂಟ್ ವಿರುದ್ದದ ತಾತ್ಕಾಲಿಕ ರಕ್ಷಣಾ ಅವಧಿಯನ್ನು ವಿಸ್ತರಿಸಲಾಗಿದೆ

ಆಕಾಶವಾಣಿ ಸುದ್ದಿ ವಿಭಾಗದ ತಮಿಳು ಅಸ್ತಮೀಸ್ ಮತ್ತು ಡೋಗ್ರಿ ಭಾಷೆಗಳ ಜಾಲತಾಣಗಳನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಕಾರ್ಯದರ್ಶಿ ರವಿ ಮಿಠ್ಠಲ್ ಇಂದು ಲೋಕಾರ್ಪಣೆ ಮಾಡಿದರು ದೆಹಲಿಯಲ್ಲಿಂದು ಆಕಾಶವಾಣಿ ಸುದ್ದಿ ವಿಭಾಗದ ಪ್ರಾದೇಶಿಕ ಘಟಕಗಳ ರಾಷ್ಷೀಯ ಸಮ್ಮೇಳನ ಉದ್ದೇಶಿಸಿ ಭಾಷಣ ಮಾಡಿದ ಅವರು ಆಕಾಶವಾಣಿ ಕೇಳುಗರು ಇತರ ಮಾಧ್ಯಮಗಳಿಗೆ ವರ್ಗಾವಣೆಗೊಳ್ಳದಂತೆ ಮಾಡುವಲ್ಲಿ ಹಾಗೂ ಆಕಾಶವಾಣಿಯ ಗುಣಮಟ್ಟ ಸುಧಾರಣೆಯಲ್ಲಿ ಎಲ್ಲ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು ಸಂಸ್ಥೆಯಲ್ಲಿ ಉತ್ತಮ ಸಮನ್ನಯ ಮತ್ತು ದಕ್ಷತೆ ಹೆಚ್ಚಿಸಲು ಶ್ರೋತೃಗಳು ಪ್ರಾದೇಶಿಕ ಸುದ್ದಿ ವಿಭಾಗಗಳು ಹಾಗೂ ಜಾಹಿರಾತುದಾರರ ನಡುವೆ ನಿಯಮಿತ ಸಂವಾದ ಅತ್ಯಗತ್ಯ ಎಂದು ಅವರು ತಿಳಿಸಿದರು ಪ್ರಧಾನ ಮಹಾ ನಿರ್ದೇಶಕಿ ಇರಾಜೋತಿ ಖಚಿತ ಮತ್ತು ವಿಶ್ವಾಸಾರ್ಹ ಸುದ್ದಿ ಪ್ರಸಾರ ಮಾಡುವಲ್ಲಿ ಆಕಾಶವಾಣಿ ಮುಂಚೂಣಿಯಲ್ಲಿದೆ

ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಅಗತ್ಯವಾದ ಮಾಸ್ಕೆ ಭದ್ರತಾ ಉಪಕರಣಗಳು ಸೇರಿದಂತೆ ವೈದ್ಯಕೀಯ ಪರಿಕರಗಳ ಕೊರತೆ ಕುರಿತು ಆರೋಗ್ಯ ಅಧಿಕಾರಿಗಳು ಗಮನ ನೀಡುತ್ತಿಲ್ಲ ಎಂದು ಆರೋಪಿಸಲಾಗಿದೆ ಸೋಂಕಿಗೆ ಭಾರಿ ಸಂಬ್ಕೆಯ ಜನರು ಬಲಿಯಾಗಿರುವ ಬಗ್ಗೆ ವೈದ್ಯರೊಬ್ಬರು ವಾಸ್ತವಿಕ ವರದಿ ನೀಡಿ ಪ್ರತಿಭಟನೆ ನಡೆಸಿದ ನಂತರ ಆ ವೈದ್ಯರು ಮೃತಪಟ್ಟದ್ದರು ಈ ಬಗ್ಗೆ ಸಾರ್ವಜನಿಕ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೆ ಆರು ಮಂದಿ ಆರೋಗ್ಯ ಕಾರ್ಯಕರ್ತರು ಸಾವಿಗೀಡಾದ ವರದಿಯಾಗಿದೆ ಮಾರಣಾಂತಿಕ ನಾವೆಲ್ ಕೊರೋನಾ ವೈರಸ್ ಸೋಂಕು ಹಿನ್ನೆಲೆಯಲ್ಲಿ ಯಾವುದೇ ಪರಿಸ್ತಿತಿ ಎದುರಿಸಲು ಸಿದ್ದತೆ ಹಾಗೂ ನಿಯಂತ್ರಣ ಕ್ರಮಗಳ ಕುರಿತು ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪ್ರೀತಿ ಸುದಾನ್ ಇಂದು ಪರಾಮರ್ಶೆ ನಡೆಸಿದರು ವಿವಿಧ ರಾಜ್ಯಗಳು ಮತ್ತು ಸಂಬಂಧಪಟ್ಟ ಸಚಿವಾಲಯಗಳ ಹಿರಿಯ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಸೋಂಕು ಪರಿಸ್ಥಿತಿ ಕುರಿತು ತೀವ್ರ ನಿಗಾ ವಹಿಸಲಾಗುತ್ತಿದ್ದು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಯಿತು ಪ್ರಧಾನಮಂತ್ರಿ ಕಾರ್ಯಾಲಯ ಆರೋಗ್ಯ ಸಚಿವಾಲಯ ಮತ್ತು ಸಚಿವ ಸಂಪುಟ ಕಾರ್ಯದರ್ತಿ ಮಟ್ಟದಲ್ಲಿ ನಿಯಮಿತವಾಗಿ ಪರಿಸ್ಥಿತಿ ನಿಯಂತ್ರಣಾ ಕ್ರಮ ಉಸ್ತುವಾರಿ ಮಾಡಲಾಗುತ್ತಿದೆ ಎಂದು ಆರೋಗ್ಯ ಕಾರ್ಯದರ್ಶಿ ತಿಳಿಸಿದರು ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೋಂಕು ಪರಿಸ್ಥಿತಿ ಕುರಿತು ಮಾರ್ಗಸೂಚಿ ನೀಡಲಾಗಿದ್ದು ವೈಯಕ್ತಿಕ ನೈರ್ಮಲ್ಯಕ್ಷ ಆದ್ಯತೆ ನೀಡುವಂತೆ ಹಾಗೂ ಚೀನಾ ಮತ್ತು ಇತರ ನಿರ್ದಿಷ್ಟ ರಾಷ್ಟಗಳ ಪ್ರಯಣ ಕುರಿತು ಸ್ವಯಂ ವರದಿ ನೀಡುವಂತೆ ಸೂಚಿಸಲಾಗಿದೆ